ಕರ್ನಾಟಕದಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ವಿದ್ಕಾರ್ಥಿಗಳ ಕಲಿಕೆಯ ಆಸಕ್ತಿ ಹೆಚ್ಚಿಸಲು ವಿಶೇಷ ಒತ್ತು ಶಿಕ್ಷಣ ಸಚಿವ ಎಸ್

ಡಿಜಿಟಲ್ ವೇದಿಕೆಗಳಲ್ಲಿ ಭಯೋತ್ವಾದನಾ ಶಕ್ತಿಗಳನ್ನು ಹಿಮ್ಮೆಟ್ಟಿಸಲು ಎಲ್ಲ ರಾಷ್ಟಗಳು ಸಮನ್ವಯದ ಕಾರ್ಯಾಚರಣೆ ಕ್ಲೆಗೊಳ್ಳಬೇಕು ವಿದೇಶಾಂಗ ಸಚಿವ ಎಸ್

ಹಾಂಕಾಂಗ್ ಮುಕ್ತ ಬ್ಲಾಡ್ಡಿಂಟನ್ ಟೂರ್ನಿ ಕೆಡಂಬಿ ಶ್ರೀಕಾಂತ್ ಮತ್ತು ಬಿ ಸಾಯಿ ಪ್ರಣೀತ್ ಸೇರಿದಂತೆ ಭಾರತೀಯ ಆಟಗಾರರ ಸ್ಪರ್ಧೆ ಇಂದು ಆರಂಭ

ಸದ್ದದ ಪರಿಸ್ವಿತಿಯಲ್ಲಿ ಎಲ್ಲ ಪ್ರಯತ್ನಗಳ ನಂತರವೂ ಸುಭದ್ರ ಸರ್ಕಾರ ರಚನೆ ಅಸಾಧ್ಯ ಎಂದು ರಾಜ್ಲಪಾಲ ಭಗತ್ ಸಿಂಗ್ ಕೋಶಿಯಾರಿ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಿದ ಹಿನ್ನೆಲೆಯಲ್ಲಿ ಈ ಕ್ರಮ ಕ್ಲೆಗೊಳ್ಳಲಾಗಿದೆ

ಈ ಮಧ್ಯೆ ಕಾಂಗ್ರೆಸ್ ಮತ್ತು ಎನ್ಸಿಪಿ ಪಕ್ಷಗಳು ಸರ್ಕಾರ ರಚಿಸುವ ಶಿವಸೇನಾ ಪ್ರಸ್ತಾವಕ್ಕೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಈ ಬಗ್ಗೆ ಇನ್ನಷ್ಟು ಚರ್ಚಿಸಲಾಗುವುದು ಎಂದು ತಿಳಿಸಿವೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಙಪಾಲರ ಶಿಫಾರಸು ಅನ್ವಯ ರಾಷ್ಷವತಿ ಆಲ್ವಕೆ ಜಾರಿ ಕುರಿತು ನಿರ್ಧರಿಸಲಾಯಿತು ವಿವಿಧ ರಾಜಕೀಯ ಪಕ್ಷಗಳು ಇತರ ಪಕ್ಷಗಳೊಂದಿಗೆ ಸೇರಿ ಸರ್ಕಾರ ರಚನೆ ಮಾಡುವ ಸಾಧ್ಯತೆ ಕುರಿತಂತೆ ತಾವು ಸೂಕ್ತ ಸಂವಹನ ನಡೆಬಿದ್ದು ಆದರೆ ಈ ಪ್ರಯತ್ನಗಳು ಸಫಲವಾಗಿಲ್ಲ ಎಂದು ರಾಜ್ಲಪಾಲರು ವರದಿಯಲ್ಲಿ ತಿಳಿಸಿದ್ದಾರೆ ಈ ನಡುವೆ ಬಿಜೆಪಿ ಹೊರತುಪಡಿಸಿ ಎನ್ಸಿಪಿ ಮತ್ತು ಕಾಂಗ್ರೆಸ್ ಬಲದಿಂದ ಸರ್ಕಾರ ರಚಿಸಲು ಯತ್ನಿಸಿದ್ದ ಶಿವಸೇನಾ ಅಗತ್ನ ಶಾಸಕರ ಬೆಂಬಲ ಸಾಬೀತುಪಡಿಸಲು ರಾಜ್ಯಪಾಲರು ಹೆಚ್ಚುವರಿಯಾಗಿ ಮೂರು ದಿನಗಳ ಕಾಲಾವಕಾಶ ನೀಡಿಲ್ಲ ಎಂದು ಆರೋಪಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದೆ ಆದರೆ ಈ ಕುರಿತ ತುರ್ತು ವಿಚಾರಣೆಗೆ ನ್ನಾಯಾಲಯ ನಿರಾಕರಿಸಿದೆ ಕಾಂಗ್ರೆಸ್ ವಕ್ತಾರ ರಂದೀಪ್ ಸುರ್ಜೇವಾಲಾ ರಾಜ್ಯದಲ್ಲಿ ರಾಷ್ಟಪತಿ ಆಡಳಿತ ಹೇರಿಕೆ ಮಾಡಿರುವುದು ಸಂವಿಧಾನಬದ್ದವಲ್ಲ ಎಂದು ಆರೋಪಿಸಿದ್ದಾರೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ ಇಂದು ಅಪರಾಷ್ನ ಬ್ರೆಸಿಲಿಯಾಕ್ಷೆ ಆಗಮಿಸಲಿರುವ ಪ್ರಧಾನ ಮಂತ್ರಿ ಬ್ರಿಕ್ಸ್ ಶೃಂಗಸಭೆಯ ಜೊತೆಗೆ ಬ್ರಿಕ್ಸ್ ಉದ್ಯಮ ಮಂಡಳ ಹಾಗೂ ನ್ಯೂ ಡೆವಲಪ್ಠೆಂಟ್ ಬ್ಯಾಂಕ್ ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲದೇ ಹಲವು ದ್ವಿಪಕ್ಷೀಯ ಮಾತುಕತೆಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬ್ರಿಕ್ಸ್ ಒಕ್ಕೂಟದಲ್ಲಿ ಭಾರತದೊಂದಿಗೆ ಬ್ರೆಜಿಲ್ ರಷ್ಯಾ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಸದಸ್ಯ ರಾಷ್ಟಗಳಾಗಿವೆ ಶೃಂಗಸಭೆ ಹಿನ್ನೆಲೆಯಲ್ಲಿ ವಿವಿಧ ವಲಯಗಳ ಕುರಿತ ಸಚಿವ ಮಟ್ಟದ ಹಲವು ಸಭೆಗಳು ಈಗಾಗಲೇ ನಡೆದಿವೆ ನಾವೀನ್ಣತೆಯ ಭವಿಷ್ಣಕ್ಕಾಗಿ ಆರ್ಥಿಕ ಅಭಿವೃದ್ದಿ ಎಂಬುದು ಈ ಬಾರಿಯ ಶ್ಯಂಗಸಭೆಯ ಘೋಷವಾಕ್ಲವಾಗಿದೆ ಬ್ರೆಸಿಲಿಯಾಕ್ಲೆ ಆಗಮಿಸಿದ ನಂತರ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಇಡೀ ದಿನ ವಿವಿಧ ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ ಸಂಜೆ ಬ್ರಿಕ್ಸ್ ಉದ್ಲಮ ವೇದಿಕೆ ಸಭೆಯಲ್ಲಿ ಪಾಲ್ಗೊಳ್ಬಲಿದ್ದು ಬಳಕ ಬ್ರೆಜಿಲ್ ರಾಷ್ಟಪತಿ ಜೈರ್ ಬೋಲ್ವೋನಾರೋ ಅವರ ಆಯೋಜಿಸಿರುವ ಸ್ನಾಗತ ಸಮಾರಂಭ ಮತ್ತು ದಿತಣಕೂಟದಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಭಾರತದಲ್ಲಿ ಇಂಧನ ಕ್ಷೇತ್ರದ ಹೂಡಿಕೆಯನ್ನು ಉತ್ತೇಜಿಸಲು ಅಬುಧಾಬಿಯಲ್ಲಿ ಡೈರೆಕ್ಸರೇಟ್ ಜನರಲ್ ಆಫ್ ಹೈಡ್ರೋಕಾರ್ಬನ್ಸ್ ಆಯೋಜಿಸಿದ್ದ ಇಂಧನ ಹೂಡಿಕೆದಾರರ ಸಮಾವೇಶದಲ್ಲಿ ಮಾತನಾಡಿದ ಅವರು

ಪ್ರಸ್ತುತ ಭಾರತ ಇಂಧನ ಬಳಕೆಯಲ್ಲಿ ಮೂರನೇ ಸ್ವಾನದಲ್ಲಿದ್ದು ಮುಂಬರುವ ದಿನಗಳಲ್ಲಿ ಇದರ ಬೇಡಿಕೆ ಇನ್ನೂ ಹೆಚ್ಚಾಗಲಿದೆ ಎಂದು ಕೇಂದ್ರ ಸಚಿವ ಧಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ

ಪ್ಯಾರಿಸ್ನಲ್ಲಿ ನಿನ್ನೆ ನಡೆದ ಶಾಂತಿ ವೇದಿಕೆ ಸಭೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸೈಬರ್ ದಾಳ ಹಾಗೂ ನಿರ್ದಿಷ್ಟ ಸೈಬರ್ ಸುರಕ್ಷತೆ ಬೆದರಿಕೆಗಳನ್ನು ತೊಡೆದುಹಾಕುವ ನಿಟ್ಟನಲ್ಲಿ ಎಲ್ಲ ರಾಷ್ಟಗಳು ಕ್ಷಿಪ್ರ ಕಾರ್ಯಾಚರಣೆಗೆ ಮುಂದಾಗಬೇಕು ಎಂದು ಕರೆ ನೀಡಿದರು ಆನ್ಲೈನ್ನಲ್ಲಿ ಭಯೋತ್ಪಾದಕರು ಮತ್ತು ಹಿಂಸಾಕೃತ್ಯಗಳ ತೀವ್ರವಾದಿಗಳಿಗೆ ಪೂರಕ ಅಂಶಗಳನ್ನು ನಿರ್ಮೂಲನೆ ಮಾಡುವ ಕ್ರೈಸ್ಟ್ ಚರ್ಚ್ ಕರೆಗೆ ಭಾರತ ಬೆಂಬಲ ನೀಡಲಿದೆ ಎಂದು ಅವರು ತಿಳಿಸಿದರು ಸೈಬರ್ಸ್ಪೇಸ್ ಮತ್ತು ಡಿಜೆಟಲ್ ತಂತ್ರಜ್ಞಾನಗಳು ಆರ್ಥಿಕತೆ ಸಾಮಾಜಿಕ ರಾಜಕೀಯ ಕೈಗಾರಿಕೆ ಮತ್ತು ವಿವಿಧ ವಲಯಗಳ ಅಭಿವೃದ್ಧಿಯ ವಾಸ್ತವಿಕ ಶಕ್ತಿಯಾಗಿದ್ದು ಇವುಗಳ ಭದ್ರತೆ ಅತ್ಯಗತ್ಯ ಎಂದು ಅವರು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಜೈಶಂಕರ್ ಅವರು ಪ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯಯಲ್ ಮ್ಯಾಕ್ರಾನ್ ಅವರೊಂದಿಗೆ ಮಹತ್ವದ ಕಾರ್ಯತಂತ್ರ ಮಾತುಕತೆ ನಡೆಸಿದರು ಗುಣಮಟ್ಟದ ಶಿಕ್ಷಣ ಮತ್ತು ವಿದ್ವಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿ ಹೆಚ್ಚಿಸಲು ಸರ್ಕಾರ ವಿಶೇಷ ಒತ್ತು ನೀಡಿದೆ ಎಂದು ಪ್ರಾಥಮಿಕ ಮತ್ತು ಪೌಢಶಿಕ್ಷಣ ಸಚಿವ ಎಸ್

ಗುಣಮಟ್ಟ ಸುಧಾರಣೆಯ ಪ್ರಕ್ರಿಯೆಯಲ್ಲಿ ಬಾಸಗಿ ಶಾಲೆಗಳು ತೊಡಗಿಕೊಳ್ಳುವಂತೆ ಆಹ್ವಾನ ನೀಡಲಾಗಿದೆ

ಪ್ರಸಾರ ದಿನ ಅಂಗವಾಗಿ ಆಕಾಶವಾಣಿಯಲ್ಲಿ ನಿನ್ನೆ ವಿಶೇಷ ಕಾರ್ಯಕ್ರಮ ನಡೆಯಿತು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ರಾಷ್ಸದ ಸಾರ್ವಜನಿಕ ಪ್ರಸಾರ ಸೇವಾ ಸಂಸ್ಥೆಯಾಗಿ ಆಕಾಶವಾಣಿ ಉತ್ತಮ ಕಾರ್ಯ ನಿರ್ವಹಿಸುತ್ತಿದೆ ಎಂದು ಶ್ಲಾಘಿಸಿದರು ಆಕಾಶವಾಣಿ ಮಹಾ ನಿರ್ದೇಶಕ ಎಫ್ ಶಪರಿಯಾರ್ ಹಾಗೂ ಇತರ ಅಧಿಕಾರಿಗಳು ಮತ್ತು ಗಣ್ಣರು ಭಾಗವಹಿಸಿದ್ದರು

ದೇಶ ವಿಭಜನೆಯ ನಂತರ ಪರಿಯಾಣದ ಕುರುಕ್ಷೇತ್ರದಲ್ಲಿ ತಾತ್ನಾಲಿಕವಾಗಿ ನೆಲೆ ಕಂಡುಕೊಂಡಿದ್ದ ಜನರನ್ನುದ್ದೇತಿಸಿ ಮಹಾತ್ನ ಗಾಂಧಿ ಅವರು ಆಕಾಶವಾಣಿ ಮೂಲಕ ಭಾಷಣ ಮಾಡಿದ್ದರು ಆಕಾಶವಾಣಿಗೆ ಅದು ಮಹಾತ್ಮ ಗಾಂಧಿ ಅವರ ಪ್ರಥಮ ಮತ್ತು ಏಕ್ಷೆಕ ಭೇಟಿಯಾಗಿತ್ತು ದೀರ್ಘಕಾಲದ ಅನಾರೋಗ್ಲದಿಂದ ಬಳಲುತ್ತಿದ್ದ ಭಾರತೀಯ ಸಮಾಚಾರ ಸೇವೆಯ ಅಧಿಕಾರಿ ಸುದೀಪ್ ಬ್ಲಾನರ್ಜಿ ಕೊಲ್ಲತ್ತಾದಲ್ಲಿ ನಿನ್ನೆ ನಿಧನ ಹೊಂದಿದ್ದಾರೆ

ಬ್ಲಾನರ್ಜಿ ಅವರು ಮಾಹಿತಿ ಮತ್ತು ಪ್ರಸಾರ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಕೋಲ್ಕತ್ತಾ ಹಾಗೂ ದೆಹಲಿಯ ಆಕಾಶವಾಣಿ ಕೇಂದ್ರಗಳಲ್ಲಿಯೂ ಅವರು ತಮ್ನ ಸೇವೆ ಸಲ್ಲಿಸಿದ್ದರು ದಶಕಗಳ ಹಳೆಯದಾದ ನಾಗಾ ರಾಜಕೀಯ ಸಮಸ್ನೆಗೆ ಸೌಹಾರ್ದಯುತ ಪರಿಹಾರವನ್ನು ನೀಡಲು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆದಾರರನ್ನು ಆಹ್ನಾನಿಸುವವರೆಗೆ ಶಾಂತಿಯನ್ನು ಕಾಪಾಡಿಕೊಳ್ಲಬೇಕೆಂದು ಅಲ್ಲಿನ ಜನರು ಮತ್ತು ನಾಗರಿಕ ಸಂಸ್ಲೆಗಳಿಗೆ ಮಣಿಪುರದ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ ಮನವಿ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾನುವಾರ ನಡೆದ ಸಭೆಯಲ್ಲಿ ನಾಗಾರೊಂದಿಗೆ ಅಂತಿಮ ಒಪ್ಪಂದ ಮಾಡಿಕೊಳ್ಳುವ ಮೊದಲು ಎಲ್ಲಾ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಅಂತಿಮ ಪರಿಹಾರ ಪ್ರಕ್ರಿಯೆಯಲ್ಲಿ ಮಣಿಪುರದ ಹಿತಾಸಕ್ತಿಗೆ ಯಾವುದೇ ರೀತಿಯ ಧಕ್ಕೆ ಇರುವುದಿಲ್ಲ ಎಂದು ಅಮಿತ್ ಶಾ ಪುನರುಚ್ಚರಿಸಿರುವುದಾಗಿ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ ತಿಳಿಸಿದ್ದಾರೆ

ವಿವಿಧ ರಾಷ್ಸಗಳಲ್ಲಿನ ಭಾರತೀಯ ಸಂಸ್ಥೆಗಳು ನಾನಕ್ ದೇವ್ಜೀ ಕುರಿತ ಛಾಯಾಚಿತ್ರ ಪ್ರದರ್ಶನ ವಿಚಾರ ಸಂಕಿರಣ ಸಮ್ಮೇಳನ ಚಿತ್ರ ಪ್ರದರ್ಶನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದವು ನಾನಕ್ ದೇವ್ಜೀ ಅವರ ದೋಧನೆಗಳನ್ನು ಜಗತ್ತಿನ ವಿವಿಧ ಭಾಷೆಗಳಗೆ ಅನುವಾದ ಮಾಡುವ ಕಾರ್ಯದಲ್ಲಿ ಯುನೆಸ್ನೋ ಸಹ ಭಾಗಿಯಾಗಿದೆ

ಭಾರತದಿಂದ ಯಾತ್ರಿಕರು ಪಾಕಿಸ್ತಾನದಲ್ಲಿನ ಕರ್ತಾರ್ಪುರ್ ಸಾಹಿಬ್ ಗುರುದ್ವಾರಕ್ಕೆ ಭೇಟಿ ನೀಡುತ್ತಿದ್ದಾರೆ

ಕೆಡಂಬಿ ಶ್ರೀಕಾಂತ್ ಬಿ ಸಾಯಿ ಪ್ರಣೀತ್ ಸಮೀರ್ ವರ್ಮ ಎಚ್

ಪ್ರಣಯ್ ಮತ್ತು ಪಿ ಕಶ್ಲಪ್ ಸೇರಿದಂತೆ ಭಾರತೀಯ ಆಟಗಾರರ ಸ್ಪರ್ಧೆಗಳು ಇಂದಿನಿಂದ ನಡೆಯಲಿವೆ ನಿನ್ನೆ ನಡೆದ ಅರ್ಹತಾ ಸುತ್ತಿನ ಪಂದ್ಲಗಳಲ್ಲಿ ಸೌರಬ್ ವರ್ಮ ಅವರು ಥಾಯ್ಲೆಂಡ್ನ ತನುಂಗ್ ಸಾಕ್ ವಿರುದ್ದ ಜಯಗಳಿಸಿ ಮುಖ್ಯ ಪಂದ್ಲಗಳ ಸುತ್ತು ಪ್ರವೇಶಿಸಿದರು